ನಾಳೆಯಿಂದ ರಾಜ್ಯಾದ್ಯಂತ ವೃತ್ತಿಪರ ಕೋರ್ಸ್ಗಳಿಗಾಗಿ ಸಿಇಟಿ ಸಾಮಾನ್ನ ಪ್ರವೇಶ ಪರೀಕ್ಸೆ

ಆಶಾ ಕಾರ್ಯಕರ್ತೆಯರ ಬೇಡಿಕೆಗೆ ಮುಖ್ಯಮಂತ್ರಿಯವರ ಸಕಾರಾತ್ಮಕ ಸ್ವಂದನೆ ಸಚಿವ ತ್ರೀರಾಮುಲು

ಶಾಲಾ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ನೂತನ ನೀತಿ ಮಹತ್ತರ ಸುಧಾರಣೆ ತರಲಿದೆ ಎಂದು ಕೇಂದ್ರ ಉನ್ನತ ಶಿಕ್ಷಣ ಸಚಿವಲಯದ ಕಾರ್ಯದರ್ತಿ ಅಮಿತ್ ಖರೆ ತಿಳಿಸಿದ್ದಾರೆ ನೂತನ ನೀತಿಯಿಂದ ಉನ್ನತ ಶಿಕ್ಷಣ ಕೋರ್ಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಆಸಕ್ತಿಯ ವಿಷಯಗಳನ್ನು ಏಕಕಾಲಕ್ಷೆ ಕಲಿಯಲು ಅವಕಾಶವಾಗಲಿದೆ ವಿದೇಶಗಳ ಅತ್ತುತಮ ವಿಶ್ವವಿದ್ಯಾಲಯಗಳ ಗುಣಮಟ್ಟಕ್ಕೆ ಸರಿಸಮನಾಗುವಂತೆ ಪಕ್ಷಕ್ರಮವನ್ನು ರಚಿಸಲಾಗುತ್ತದೆ ಆಧುನಿಕ ವಿಷಯಗಳಿಂದಾಗಿ ದೇಶದ ಸಾಂಪ್ರದಾಯಿಕ ಕಲೆ ಸಂಸ್ಕತಿ ಮರೆಯಾಗದಂತೆ ನೂತನ ಶಿಕ್ಷಣ ನೀತಿಯಲ್ಲಿ ಗಮನ ಪರಿಸಲಾಗಿದೆ ಎಂದು ಅಮಿತ್ ಖರೆ ತಿಳಿಸಿದ್ದಾರೆ ಪ್ರತಿಭಾವಂತ ದಿವ್ಲಾಂಗ ವಿದ್ಯಾರ್ಥಿಗಳಿಗೆ ಇತರ ವಿದ್ಯಾರ್ಥಿಗಳಂತೆ ಸಮಾನ ಅವಕಾಶ ಕಲ್ಪಿಸುವ ಬಗ್ಗೆ ನೂತನ ಶಿಕ್ಷಣ ನೀತಿಯಲ್ಲಿ ಗಮನ ಪರಿಸಲಾಗಿದೆ ಎಂದು ಸಂಪುಟ ಸಭೆಯಲ್ಲಿ ಉಪ್ಲತರಿದ್ದ ಶಾಲಾ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಅನಿತಾ ಕರ್ವಾಗಲ್ ತಿಳಿಸಿದ್ದಾರೆ

ಕೊರೊನಾ ಮುಂಜಾಗ್ರತಾ ಕ್ರಮವಾಗಿ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾನಿಟ್ಟೆಚ್ ಮಾಡಲಾಗಿದೆ ಸೋಂಕಿರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಅಭಿರಾಂ ಜೀ ಶಂಕರ್ ಮಾಹಿತಿ ನೀಡಿದ್ದಾರೆ

ಕೋವಿಡ್ ಸುರಕ್ಷತೆ ದ್ವಿಷ್ಯಿಂದ ಈ ಬಾರಿ ವಿಶೇಷ ಕಾಳಜಿ ವಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂ

ಹಿರೇಮಠ ಹೇಳಿದ್ದಾರೆ

ಕೊರೊನಾ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳನ್ನು ಸೋಂಕು ನಿವಾರಕ ದ್ರಾವಣ ಸಿಂಪಡಿಸಿ ಶುಚಿ ಮಾಡಲಾಗಿದೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಸ್ಗೆ ಧರಿಸಿ ಬರುವಂತೆ ಸೂಚಿಸಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಂ ರಾಮಕೃಷ್ಷ ತಿಳಿಸಿದ್ದಾರೆ

ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಬಿಗಿ ಬಂದೋಬ್ತ್ ಮಾಡಲಾಗಿದೆ ಎಂದು ಜೆಲ್ಲಾ ಪೊಲೀಸ್ ವರಿಷ್ಣಾಧಿಕಾರಿ ಡಾ ವೇದಮೂರ್ತಿ ತಿಳಿಸಿದ್ದಾರೆ ಇಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಷೆ ಭೇಟಿ ನೀಡಿ ಭರ್ತಿಯಾಗದ ವೈದ್ಯಕೀಯ ಸೀಟುಗಳನ್ನು ಅರ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮರು ಪಂಚಿಕೆ ಮಾಡುವ ಕುರಿತು ಸಮಾಲೋಚನೆ ನಡೆಸಿದರು ಕೊರೋನಾ ಪ್ರಯುಕ್ತ ಮತ್ತೊಂದು ಸುತ್ತಿನ ಕೌನ್ಸಿಲಿಂಗ್ ನಡೆಸಲು ಅನುಮತಿ ಕೋರಿ ಭಾರತೀಯ ವೈದ್ಯಕೀಯ ಮಂಡಳಗೆ ಪತ್ರ ಬರೆಯಲು ನಿರ್ಧರಿಸಲಾಗಿದೆ ಎಂದು ಸಚಿವರು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಶುಲ್ಲ ಪಾವತಿಸಿದ ಬಳಿಕವೂ ದಾಖಲಾತಿ ದೊರಕದೆ ತೊಂದರೆಗೀಡಾಗಿರುವ ವಿದ್ಯಾರ್ಥಿಗಳ ಸಮಸ್ನ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ರಾಜ್ಯದ ಅರ್ಥಿಕತೆಯ ಶಕ್ತಿಯಾಗಿರುವ ಜೈವಿಕ ತಂತ್ರಜ್ವಾನ ಕ್ಷೇತ್ರಕ್ಷೆ ಎಲ್ಲ ಸೌಕರ್ಯಗಳನ್ನು ಆದ್ಯತೆಯ ಮೇರೆಗೆ ಒದಗಿಸಲಾಗುವುದು ಹಾಗೂ ರಾಜ್ಯ ಜಾಗತಿಕ ಬಿಟಿ ಹಬ್ ಆಗಿ ಹೊರಹೊಮ್ನುವುದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನೂ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ದೆಂಗಳೂರು ಲೈಫ್ ಸೈಫ್ಸ್ ಪಾರ್ಕ್ಗೆ ಇಂದು ಭೂಮಿಪೂಜೆ ನೆರವೇರಿಸಿ ಮಾತನಾಡಿದ ಅವರು ಆರ್ಥಿಕತೆ ಉದ್ಯೋಗ ಸೃಷ್ಷಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿರುವ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಿಗೆ ಸರಕಾರ ಮಹತ್ವ ನೀಡಲಿದೆ ಎಂದರು ಈಗಾಗಲೇ ಅನೇಕ ಸುಧಾರಣಾ ತ್ರಮಗಳನ್ನು ಜಾರಿಗೆ ತಂದು ಕೈಗಾರಿಕೆ ಪೂರಕ ವಾತಾವರಣವನ್ನು ಸ್ಪಷ್ಲಿಸಲಾಗಿದೆ ಮುಂದಿನ ದಿನಗಳಲ್ಲಿಯೂ ವಾಣಿಜ್ಞ

ಪಿ ಯೋಗೇಶ್ವರ್ ಅಡಗೂರು ಹೆಚ್ ವಿಶ್ವನಾಥ್ ಭಾರತಿ ಶೆಟ್ಲ

ಬೆಂಗಳೂರಿನಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಆಶಾ ಕಾರ್ಯಕರ್ತೆಯರು ರಾಜ್ಯದಲ್ಲಿ ಕೊರೋನಾ ನಿರ್ವಹಣೆಯಲ್ಲಿ ಮುಂಚೂಣಿ ಪಾತ್ರ ವಹಿಸುತ್ತಿದ್ದಾರೆ

ಕೊರೋನಾ ನಿರ್ವಪಣೆಯಲ್ಲಿ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ವೈದ್ಯಕೀಯ ಸಿಬ್ಲಂದಿ ಹಾಗೂ ಸ್ವಯಂ ಸೇವಕರು ಮುಂಚೂಣಿ ಪಾತ್ರ ವಹಿಸಿದ್ದು ಅವರ ಮೇಲಿನ ಪಲ್ಲೆಯನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಆಗದು ಎಂದು ಸಚಿವರು ಹೇಳಿದರು

ವಿವಿಧ ಜಲ್ಲೆಗಳಿಂದ ಕೊರೋನಾ ಸೋಂಕು ಪ್ರಕರಣ ಕುರಿತ ಮಾಹಿತಿಯನ್ನು ನಮ್ನ ಜಲ್ಲಾ ಪ್ರತಿನಿಧಿಗಳು ನೀಡಿದ್ದಾರೆ

ಹೋಂ ಕ್ವಾರಂಟ್ಟಿನ್ ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ದ ಪ್ರಕರಣ ದಾಖಲಿಸಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಎಚ್ಗರಿಕೆ ನೀಡಿದ್ದಾರೆ ಹೊರ ದೇಶ ಹಾಗೂ ರಾಜ್ಯಗಳಿಂದ ಜಿಲ್ಲೆಗೆ ಬಂದಿರುವ ವ್ಯಕ್ತಿಗಳು ಹಾಗೂ ಕೋವಿಡ್ ಪಾಸಿಟವ್ ವ್ಯಕ್ತಿಗಳ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ವ್ಯಕ್ತಿಗಳನ್ನು ಹೋಂ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ

ಹೋಂ ಕ್ನಾರಂಟೈನ್ ನಿಯಮಗಳನ್ನು ಉಲ್ಲಂಘನೆ ಮಾಡುವವರ ವಿರುದ್ದ ವಾಚ್ ಆಪ್ ಮೂಲಕ ನಿಗಾ ಇಡಲಾಗಿದೆ

ಈ ವಾರದಿಂದ ಮುಂಗಾರು ಚುರುಕಾಗಿದ್ದರಿಂದ ರೈತರು ಉತ್ತಮ ತಳಿಯ ಭತ್ತದ ದೆಳೆಯನ್ನು ದೆಳೆದು ರಕ್ಷಿಸುವುದು ಸೂಕ್ತ ಎಂದು ಚಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಕ್ಕಷಿ ವಿಜ್ಞಾನ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾ

ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ರೈತರ ಹಿತ ದೃಷ್ಷಿಯಿಂದ ಕೆ

ಯಾದಗಿರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜೆಲ್ಲಾಧಿಕಾರಿ ಎಂ

ಹೈದ್ರಾಬಾದ್ ಐಐಟಿ ಸಂಸ್ಥೆಯ ನಿರ್ದೇಶಕ ಬಿ ಎಸ್ ಮೂರ್ತಿ ಅವರ ನೇತೃತ್ವದ ತಂಡ ಇಂದು ರಾಯಚೂರಿಗೆ ಭೇಟಿ ನೀಡಿ ಯರಮರಸ್ ಕ್ನಾಂಪ್ನಲ್ಲಿರುವ ಸರ್ಕಾಂ ಇಂಜನೀಯರಿಂಗ್ ಕಾಲೇಜು ಹಾಗೂ ತಾಲೂಕಿನ ವಡವಾಟ ಗ್ರಾಮದಲ್ಲಿ ಹೊಸ ಕ್ನಾಂಪಸ್ ನಿರ್ಮಾಣಕ್ಕೆ ಮೀಸಲಿಟ್ಟರುವ ಸ್ಥಳವನ್ನು ಪರಿತೀಲಿಸಿತು

ಮೂರ್ತಿ ತಾಲೂಕಿನ ವಡವಾಟ ಗ್ರಾಮದಲ್ಲಿ ಐಐಐಟ ಹೂಸ ಕಟ್ಟಡ ನಿರ್ಮಾಣವಾಗುವವರೆಗೂ ಸರಕಾರಿ ಇಂಜನೀಯರಿಂಗ್ ಕಾಲೇಜಿನಲ್ಲಿಯೇ ತರಗತಿಗಳನ್ನು ಆರಂಭಿಸಬಹುದೆಂದರು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ ಕುಮಾರ್ ಅವರು ಮಾತನಾಡಿ ಸರಕಾರಿ ಇಂಜನೀಯರಿಂಗ್ ಕಾಲೇಜನ ಮೂರನೇ ವಿಭಾಗದಲ್ಲಿ ತಾತ್ನಾಲಿಕವಾಗಿ ತರಗತಿಗಳನ್ನು ಆರಂಭಿಸಬಹುದು ಇಲ್ಲಿ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಗ್ರಂಥಾಲಯ ಲ್ಯಾಬ್ ಸೇರಿದಂತೆ ಎಲ್ಲ ಅಗತ್ತ ಸೌಕರ್ಯ ನೀಡಲಾಗುತ್ತದೆ ಎಂದು ತಿಳಿಸಿದರು

ವಿಶ್ವದಾದ್ಯಂತ ಹುಲಿಗಳ ಸಂತತಿ ಸಂರಕ್ಷಣೆ ಹಾಗೂ ಅವುಗಳ ಬಗ್ಗೆ ಜಾಗ್ಯತಿ ಮೂಡಿಸುವ ಸಲುವಾಗಿ ವಿಶ್ವ ಹುಲಿ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು

ನಡೆಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಿದರು

ಗ್ರಾಮದಲ್ಲಿ ನಿರ್ಮಿಸಲಾಗುತ್ತಿರುವ ಘನ ಮತ್ತು ದ್ರವ ತ್ಯಾದ್ಯ ನಿರ್ವಹಣಾ ಘಟಕಕ್ಕೆ ಭೇಟಿ ನೀಡಿ ಸ್ವಳ ಪರಿತೀಲನೆ ನಡೆಸಿದರು

ಕರಾವಳಿಯಲ್ಲಿ ದುರ್ಬಲಗೊಂಡಿದೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಪಲವು ಕಡೆಗಳಲ್ಲಿ ಮಳೆಯಾಗಿದೆ

ಮುನ್ನೂಚನೆಯಂತೆ ರಾಜ್ಲದ ಪಲವೆಡೆ ಗುಡುಗು ಸಹಿತ ಮಳೆ ನಿರೀಕ್ಷಿತ